ನೂತನ ಜಲಧಾರೆ ಯೋಜನೆ ಜಾರಿಗೆ ಬರುವ ಸಚಿವ ಸಂಪುಟದಲ್ಲಿ ತೀರ್ಮಾನ ಗ್ರಾಮೀಣಾಭಿವೃದ್ಲಿ ಹಾಗೂ ಪಂಚಾಯತ್ ರಾಜ್ ಖಾತೆ ಸಚಿವ ಕೃಷ್ಣ ಭೈರೇಗೌಡ ಮಾಹಿತಿ ಿ ಯೋಗ ದೇಹಕ್ಕೆ ಶಕ್ತಿ ನೀಡುತ್ತದೆ ಹಾಗೂ ಶಾಂತಚಿತ್ತತೆ ಕಾಪಾಡಲು ಸಹಕಾರಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರತಿಪಾದನೆ ವಾರ್ತೆಗಳ ವಿವರ ಸರ್ಕಾರ ಮತ್ತು ರೈತರ ನಡುವೆ ಕಂದಕವಿರಬಾರದು ಗ್ರಾಮಗಳು ಬದುಕಿ ರೈತರ ಸಂಕಷ್ಟಗಳು ದೂರವಾಗಿಸುವ ನಿಟ್ಟನಲ್ಲಿ ಮೈತ್ರಿ ಸರ್ಕಾರ ಕಾರ್ಯೋನ್ನುಖವಾಗಿದೆ ಎಂದು ಮುಖ್ವಮಂತ್ರಿ ಎಚ್

ಕುಮಾರಸ್ವಾಮಿ ಹೇಳಿದ್ದಾರೆ

ರೈತರ ಬೆಳೆಗೆ ಉತ್ತಮ ಬೆಲೆ ಹೊಸ ಕೃಷಿ ಪದ್ದತಿಗಳ ಬಗ್ಗೆ ತಿಳವಳಕೆ ವೈಜ್ವಾನಿಕವಾಗಿ ಬೆಳೆ ಬೆಳೆಯುವ ಪದ್ದತಿಯ ಅಳವಡಿಕೆ ವಿದೇಶಗಳಿಗೆ ತಮ್ಮ ಉತ್ವಾದನೆಯನ್ನು ರಪ್ತು ಮಾಡುವ ನಿಟ್ಟನಲ್ಲಿ ಗುಣಮಟ್ಟದ ಹೆಚ್ಚಳ ಸಾಮೂಹಿಕ ಕೃಷಿ ಪದ್ದತಿ ಕೃಷಿ ಉಪ ಕಸುಬುಗಳ ವೆಳವಣಿಗೆ ಮಾರುಕಟ್ಟೆ ವ್ಯವಸ್ಥೆ ಉಗ್ರಣ ಹಾಗೂ ಶೈತ್ಯಾಗಾರದ ನಿರ್ಮಾಣ ಉತ್ತಮ ಬಿತ್ತನೆ ಬೀಜಗಳ ಪೂರೈಕೆ ನೀರಿನ ಸಂರಕ್ಷಣೆ ಹಾಗೂ ಸದ್ದಳಕೆ ಸೇರಿದಂತೆ ವಿವಿಧ ವಿಷಯಗಳ ಬಗ್ಗೆ ರೈತರೊಂದಿಗೆ ಸುದೀರ್ಘವಾಗಿ ಸಭೆಯಲ್ಲಿ ಚರ್ಚಿಸಲಾಯಿತು ರಾಜ್ಞದ ಪ್ರತಿ ವಸತಿಯುಳ್ಳ ಗ್ರಾಮಗಳಗೆ ಪೈಪಲೈನ್ ಮೂಲಕ ಕುಡಿಯುವ ನೀರು ಪೂರೈಕೆ ಮಾಡುವ ನೂತನ ಜಲಧಾರೆ ಯೋಜನೆ ಜಾರಿಗೊಳಿಸುವ ಉದ್ವೇತ ಹೊಂದಲಾಗಿದೆ ಎಂದು ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಖಾತೆ ಸಚಿವ ಕೃಷ್ಣ ಭೈರೇಗೌಡ ತಿಳಿಸಿದ್ದಾರೆ ವಿಜಯಪುರದಲ್ಲಿ ನಿನ್ನೆ ಪಂಚಾಯತ್ ರಾಜ್ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ನೂತನ ಜಲಧಾರೆ ಯೋಜನೆ ಜಾರಿಗೆ ಸಂಬಂಧಪಟ್ಟಂತೆ ಬರುವ ತಿಂಗಳ ಸಚಿವ ಸಂಪುಟದಲ್ಲಿ ಈ ಕುರಿತು ತೀರ್ಮಾನ ಕ್ಟೆಗೊಳ್ಳಲಾಗುವುದು ಎಂದರು ಈ ಯೋಜನೆಯಡಿ ಜಲಸಂಪನ್ನೂಲ ಲಭ್ದತೆ ಮತ್ತು ತೀರ ಅವಶ್ಚಕತೆಯುಳ್ಳ ಗ್ರಾಮಗಳಿಗೆ ಪ್ರಥಮ ಆದ್ದತೆ ನೀಡಲಾಗುವುದು ಈ ಯೋಜನೆಯಿಂದ ವಿಶೇಷವಾಗಿ ವಿಜಯಪುರ ಹಾಗೂ ಬಾಗಲಕೋಟೆ ಜಿಲ್ಲೆಗಳಗೆ ಹೆಚ್ಚನ ಅನುಕೂಲವಾಗಲಿದೆ ಈ ಜಿಲ್ಲೆಗಳಗೆ ಪ್ರಥಮ ಪ್ರಾಶಸ್ತ್ಯ ಸಹ ನೀಡಲಾಗುವುದು ವಿಜಯಪುರ ಜಿಲ್ಲೆಗೆ ಸಂಬಂಧಪಟ್ಟಂತೆ ನೀಲನಕ್ಷೆ ಸಿದ್ದಪಡಿಸುವ ಜೊತೆಗೆ ಪ್ರಾಥಮಿಕ ಯೋಜನಾ ವರದಿಯನ್ನು ಆಯಾ ಶಾಸಕರು ಸಚಿವರು ಮತ್ತು ಹಿರಿಯ ಅಧಿಕಾರಿಗಳ ಸಮಾಲೋಚನೆಯೊಂದಿಗೆ ಸಿದ್ದಪಡಿಸಬೇಕು ಮುಂದಿನ ವರ್ಷದಲ್ಲಿ ಯೋಜನೆ ಕುರಿತು ಟೆಂಡರ್ ಆಹ್ವಾನಕ್ಕೂ ಪ್ರಯತ್ನಿಸಲಾಗುವುದು ಎಂದು ಹೇಳಿದರು

ತಾಯಿ ನೆಲದ ಗೌರವ ಅತೀ ಹೆಚ್ಚು ಪ್ರಾಮುಖ್ಯ ಹೊಂದಿರುತ್ತದೆ ಇಲ್ಲಿನ ಅನೇಕ ಸಾಧಕರು ರಾಷ್ಟ ಹಾಗೂ ಅಂತಾರಾಷ್ಟೀಯ ಮಟ್ಟದಲ್ಲಿ ತಮ್ಮ ಪ್ರೌಢಿಮೆಯನ್ನು ಮೆರೆಸಿದ್ದು ಅವರನ್ನು ಪುರಸ್ಕರಿಸಲು ಸರ್ಕಾರ ಹೆಮ್ಮೆ ಪಡುತ್ತದೆ ಸಾಧನೆ ಪ್ರಾದೇಶಿಕ ನ್ಯಾಯ ಗಮನದಲ್ಲಿರಿಸಿಕೊಂಡು ಪುರಸ್ವತರನ್ನು ಆಯ್ಲೆ ಮಾಡಲಾಗಿದೆ ಎಂದು ಕನ್ನಡ ಮತ್ತು ಸಂಸ್ಕೃತಿ ಖಾತೆ ಸಚಿವೆ ಡಾಕ್ಷರ್ ಜಯಮಾಲಾ ಹೇಳದ್ದಾರೆ ಬೆಂಗಳೂರಿನ ರವೀಂದ್ರ ಕಲಾ ಕ್ಷೇತ್ರದಲ್ಲಿ ನಿನ್ನೆ ಪ್ರಸತ್ತ ಸಾಲಿನ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು

ಶಿವಕುಮಾರ್ ಮಾತನಾಡಿ ಸಾಧನೆಯ ಎಲ್ಲ ವಲಯಗಳು ಜಿಲ್ಲಾವಾರು ಆದ್ದತೆ ಸೇರಿದಂತೆ ಮಹತ್ವದ ವಿಷಯಗಳನ್ನು ಪರಿಗಣಿಸಿ ಪುರಸ್ಕೃತರ ಆಯ್ಕೆಯನ್ನು ಪಾರದರ್ಶಕವಾಗಿ ನಡೆಸಲಾಗಿದೆ ಎಂದರು

ರೈತರ ಬೆಂಬಲವಿಲ್ಲದೆ ಯಾವುದೇ ಸರ್ಕಾರ ಉಳಿಯಲಾರದು ಎಂದು ಮಾಜಿ ಪ್ರಧಾನಿ ಎಚ್

ದೇಶದ ವಿವಿಧ ಭಾಗಗಳಿಂದ ಬಂದು ಹೊಸ ದಿಲ್ಲಿಯಲ್ಲಿ ರಾಮಲೀಲಾ ಮೈದಾನದಲ್ಲಿ ಸಮಾವೇಶಗೊಂಡಿರುವ ರೈತರ ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಿದ ಅವರು ರೈತರ ಮಗನಾಗಿ ತಮಗೆ ರೈತರ ನೋವು ಹಾಗೂ ಸಮಸ್ಥೆಗಳು ಅರ್ಥವಾಗುತ್ತದೆ ನಿಮ್ಮ ಹೋರಾತಕ್ಕೆ ನನ್ನ ಬೆಂಬಲವಿದೆ ಎಂದು ಭರವಸ್ಥೆ ನೀಡಿದರು ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕೇಂದ್ರ ಸರ್ಕಾರ ರೈತರ ಬೇಡಿಕೆಗಳಗೆ ಕಿವಿಗೊಡಬೇಕು ಎಂದರು ತಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಇ ಇಂದು ರೈತರು ಸಂಸತ್ ವರೆಗೆ ಜಾಥಾ ಕೈಗೊಳ್ಳುವರು ಬೆಂಗಳೂರಿನಲ್ಲಿ ನಿನ್ನೆ ನಡೆದ ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಇತ್ತೀಚೆಗೆ ಅಗಲಿದ ಹಿರಿಯ ಮುಖಂಡ ಅನಂತಕುಮಾರ್ ಅವರಿಗೆ ತ್ರದ್ದಾಂಜಲಿ ಸಲ್ಲಿಸಲಾಯಿತು ಅನಂತಕುಮಾರ್ ಅವರ ಭಾವಚಿತ್ರಕ್ಕೆ ರಾಜ್ಯ ಬಿಜೆಪಿ ಅಧ್ಯಕ್ಷರು ಹಾಗೂ ವಿಧಾನಸಭೆ ಪ್ರತಿಪಕ್ಷ ನಾಯಕ ಬಿ

ಯಡ್ಕೂರಪ್ಪ ತ್ರದ್ವಾಂಜಲಿ ಅರ್ಪಿಸಿದರು ತದನಂತರ ಬಿಜೆಪಿ ಶಾಸಕಾಂಗ ಸಭೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ಕೇಂದ್ರ ಸಚಿವರಾದ ರಮೇಶ್ ಜಿಗಜಿಣಗಿ ಅನಂತಕುಮಾರ್ ಹೆಗಡೆ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಸಂಸದ ಪ್ರಹ್ಲಾದ ಜೋಷಿ ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಅರವಿಂದ ಲಿಂಬಾವಳಿ ಶೋಭಾ ಕರಂದ್ಲಾಜೆ ಸಿ ಟಿ ರವಿ ಸೇರಿದಂತೆ ಬಿಜೆಪಿ ಎಲ್ಲಾ ಸಂಸದರು ಹಾಗೂ ಶಾಸಕರು ಉಪಶ್ಯಿತರಿದ್ದರು ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ ಯೋಗ ದೇಹಕ್ಕೆ ಶಕ್ಷಿ ಕೊಡುತ್ತದೆ ಹಾಗೂ ಶಾಂತಚಿತ್ತತ ಕಾಪಾಡಲು ಸಹಕಾರಿಯಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ ಬ್ಲೂನಸ್ ಏರಿಸ್ನಲ್ಲಿ ನಿನ್ನೆ ಆಯೋಜಿಸಲಾದ ತಾಂತಿಗಾಗಿ ಯೋಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಯೋಗ ಜನರನ್ನು ಸಂತೋಷ ಹಾಗೂ ಸ್ವಾಸ್ಕ್ಯದೊಂದಿಗೆ ಬೆಸೆಯುತ್ತದೆ ಶಾಂತಚಿತ್ತ ವ್ಯಕ್ತಿ ಕುಟುಂಬ ಸಮಾಜ ಹಾಗೂ ದೇಶದಲ್ಲಿ ಶಾಂತಿ ನೆಲೆಸುವಂತೆ ಮಾಡುತ್ತಾನೆ ತನ್ಮೂಲಕ ವಿಶ್ವ ಶಾಂತಿ ನೆಲೆಸಲು ಸಾಧ್ಯ ಎಂದರು ಭಾರತ ಯೋಗದ ಮೂಲಕ ವಿಶ್ವದಲ್ಲಿ ಶಾಂತಿ ಹಾಗೂ ಆರೋಗ್ಯ ನೆಲೆಸಲು ಸಹಕಾರಿಯಾಗಿದೆ ಭಾರತ ಹಾಗೂ ಅರ್ಜೈಂಟನಾ ನಡುವೆ ಸಂಪರ್ಕ ಸೇತುವೆಯಾಗಿರುವ ಯೋಗ ಈ ಎರಡೂ ರಾಷ್ಟಗಳನ್ನು ಬೆಸೆಯುವಲ್ಲಿ ಸಹಕಾರಿಯಾಗಿದೆ ಯಾರು ಯೋಗವನ್ನು ತಮ್ಮ ದಿನಚರಿಯನ್ನಾಗಿ ಮಾಡಿಕೊಳ್ಳುತ್ತಾರೋ ಅವರ ಬದುಕಿನಲ್ಲಿ ಶಕ್ತಿ ಹಾಗೂ ಶಾಂತಿ ನೆಲೆಸಿರುತ್ತದೆ ಮಾನವನನ್ನು ಮಾನಸಿಕ ಹಾಗೂ ದೈಹಿಕವಾಗಿ ಸಧ್ವಢನನ್ನಾಗಿಸುತ್ತದೆ ಎಂದು ಹೇಳಿದರು ಕಾರ್ಯಕ್ರಮದ ಅಂಗವಾಗಿ ಆಯೋಜಿಸಲಾಗಿದ್ದ ಯೋಗಾಭ್ಯಾಸದ ಪ್ರದರ್ಶನದಲ್ಲಿ ನೂರಾರು ಜನ ಪಾಲ್ಗೊಂಡಿದ್ದರು ಬೆಳಗಾವಿಯಲ್ಲಿ ನಡೆಯಲಿರುವ ಪ್ರಸಕ್ತ ಅಧಿವೇತನದ ಖರ್ಚು ವೆಚ್ಚಗಳನ್ನು ಕಡಿತಗೊಳಿಸುವುದರ ಜತೆಗೆ ದಾಖಲೆಗಳು ಸೇರಿದಂತೆ ಎಲ್ಲವೂ ಪಾರದರ್ಶಕವಾಗಿ ಇರಬೇಕು ಎಂದು ಅಧಿವೇಶನಕ್ಕಾಗಿ ವಿಶೇಷ ಅಧಿಕಾರಿಯಾಗಿ ನಿಯೋಜಿಸಲಾಗಿರುವ ಹಿರಿಯ ಐ ಎ ಎಸ್ ಅಧಿಕಾರಿ ಉಜ್ವಲ್ ಫೋಷ್ ಹೇಳಿದ್ದಾರೆ ಬೆಳಗಾವಿಯ ಸುವರ್ಣಸೌಧದಲ್ಲಿ ನಿನ್ನೆ ನಡೆದ ಪೂರ್ವಭಾವಿ ಸಿದ್ದತಾ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಅಧಿವೇಶನದ ಸಿದ್ದತೆಗೆ ತಯಾರಿಗೆ ಕಡಿಮೆ ವೇಳೆ ಇರುವ ಹಿನ್ನೆಲೆ ತಕ್ಷಣವೇ ಅಧಿಕಾರಿಗಳ ತಂಡಗಳನ್ನು ರಚಿಸಿ ಕಾರ್ಯ ಪ್ರವೃತ್ತರಾಗಬೇಕು ಎಂದು ತಿಳಿಸಿದರು ಉದ್ಯೋಗ ಮೇಳಗಳು ಉದ್ಯೋಗಾಕಾಂಕ್ಷಿಗಳು ಮತ್ತು ಉದ್ಯೋಗದಾತರ ನಡುವಿನ ಸಂಪರ್ಕ ಸೇತುವೆಗಳಾಗಿ ಕೆಲಸ ಮಾಡುತ್ತವೆ ಆದ್ದರಿಂದ ನಿರುದ್ದೋಗ ನಿವಾರಣೆಗೆ ಉದ್ಯೋಗ ಮೇಳಗಳಗೆ ಹೆಚ್ಚು ಒತ್ತು ನೀಡಬೇಕು ಎಂದು ಸಂಸದ ಡಾಕ್ಟರ್ ಎಂ

ಚಿಕ್ಕಬಳ್ಳಾಪುರದ ಎಸ್ಜೆಸಿಐಟಿ ಕಾಲೇಜಿನಲ್ಲಿ ನಿನ್ನೆಯಿಂದ ಆರಂಭವಾದ ಬ್ಬಹತ್ ಉದ್ಯೋಗ ಮೇಳಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ಜಿಲ್ಲೆಯಲ್ಲಿ ವಿದ್ಯಾವಂತ ಯುವ ಜನರು ಉದ್ಯೋಗದಿಂದ ವಂಚತರಾಗಬಾರದು ಮತ್ತು ನಿರುದ್ಯೋಗಿಗಳಾಗಿ ಉಳಿಯಬಾರದು ಎಂಬ ಉದ್ಯೇತದಿಂದ ಈ ಬೃಹತ್ ಉದ್ಯೋಗ ಮೇಳವನ್ನು ಆಯೋಜಿಸಲಾಗಿದೆ ಯುವಜನರು ಉದ್ಯೋಗ ಪಡೆದು ಸ್ವಾವಲಂಬಿಗಳಾಗಿ ದೇಶವನ್ನು ಆರ್ಥಿಕವಾಗಿ ಸದೃಢ ಮಾಡಲು ಉದ್ಯೋಗ ಮೇಳಗಳು ಸಹಕಾರಿಯಾಗಲಿವೆ ಯುವಜನರು ಕೌಶಲ್ತದ ಜೊತೆಗೆ ಸಂಶೋಧನೆ ಆವಿಷ್ಕಾರಗಳ ಮೂಲಕ ಉತ್ತಮ ಬದುಕನ್ನು ಕಟ್ಟಕೊಳ್ಳಬೇಕು ಎಂದು ಸಲಹೆ ನೀಡಿದರು ಜಮ್ನುವಿನಲ್ಲಿ ಕಳೆದ ಸೋಮವಾರ ಉಗ್ಗರೊಂದಿಗಿನ ಹೋರಾಟದ ವೇಳೆ ಹುತಾತ್ಗರಾದ ವೀರಯೋಧ ಪ್ರಕಾಶ್ ಜಾಧವ್ ಅವರ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಅವರ ಸ್ಥೆಗ್ರಾಮ ಬೂದಿಹಾಳದಲ್ಲಿ ನಿನ್ನೆ ಸಕಲ ಸರ್ಕಾರಿ ಹಾಗೂ ಸೇನಾ ಗೌರವದೊಂದಿಗೆ ನೆರವೇರಿತು ಜನಪ್ರತಿನಿಧಿಗಳಾದ ಪ್ರಕಾಶ್ ಹುಕ್ಕೇರಿ ಶಾಸಕಿ ಶಶಿಕಲಾ ಜೊಲ್ಲೆ ಜಿಲ್ಲಾಧಿಕಾರಿ ಸೇರಿದಂತೆ ಅಪಾರ ಸಂಖ್ಯೆಯ ಜನ ಅಂತ್ಯಕ್ತಿಯೆ ಸಂದರ್ಭದಲ್ಲಿ ಹಾಜರಿದ್ದು ಪುತಾತ್ಮ ಯೋಧನಿಗೆ ಭಾವನಾತ್ಸಕ ವಿದಾಯ ಹೇಳಿದರು ಇದಕ್ಕೂ ಮುನ್ನ ವೀರಯೋಧನ ಪಾರ್ಥಿವ ಶರೀರವನ್ನು ಗ್ರಮದ ಶ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯಲ್ಲಿ ಕೊಂಡೊಯ್ಬಲಾಯಿತು ಈಗ ಚುಟುಕು ಸುದ್ದಿ ಉಡುಪಿ ಜಿಲ್ಲೆಯ ರಾಷ್ಷೀಯ ಹೆದ್ದಾರಿಯ ಟೋಲ್ ಸಂಗ್ರಹಣೆ ವಿಚಾರದಲ್ಲಿ ಸಾರ್ವಜನಿಕರ ಆಕ್ಷೇಪ ಹಾಗೂ ಜನಪ್ರತಿನಿಧಿಗಳ ವಿರೋಧದ ಹಿನ್ನೆಲೆ ಸಮಸ್ಥೆ ಇತ್ವರ್ಥದ ಬಗ್ಗೆ ಉಡುಪಿ ಜಿಲ್ಲಾ ಉಸ್ತುವಾರಿ ಸಚಿವೆ ಡಾಕ್ಷರ್ ಜಯಮಾಲ ಅವರ ನೇತೃತ್ವದಲ್ಲಿ ಲೋಕೋಪಯೋಗಿ ಖಾತೆ ಸಚಿವ ಎಚ್

ರೇವಣ್ಣ ಅವರ ಅಧ್ಯಕ್ಷತೆಯಲ್ಲಿ ವಿಧಾನಸೌಧದಲ್ಲಿ ನಿನ್ನೆ ಸಮಾಲೋಚನಾ ಸಭೆ ನಡೆಯಿತು